ಸಮಾಲೋಚನೆ

ಪದೇಪದೆ ಕದನ ವಿರಾಮ ಉಲ್ಲಂಘನೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಭಾರತ ಪಾಕಿಸ್ತಾನ ಮಿಲಿಟರಿ ಕಾರ್ಯಾಚರಣೆಗಳ ನಿರ್ದೇಶಕರ ಮಾತುಕತೆ ಪರಿಸ್ತಿತಿ ಕುರಿತು ಸಮಾಲೋಚನೆ

ಅಗ್ನೇಯಾ ಏಷ್ತಾ ದೇಶಗಳ ತಮ್ಮ ಶ್ರವಾಸದ ಮೊದಲ ಚರಣವಾಗಿ ಇಂಡೋನೇಷ್ತಾ ರಾಜಧಾನಿ ಜಕಾರ್ತಗೆ ಆಗಮಿಸಿರುವ ಪ್ರಧಾನಿ ಮೋದಿ ಇಂಡೋನೇಷ್ಯಾ ಅಧ್ಯಕ್ಷರ ಜತೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಇಂಡೋನೇಷ್ಯಾ ಅಧ್ಯಕ್ಷ ಜೋಕೋವಿಡೋಡೋ ಅವರನ್ನು ಇಂದು ಭೇಟಿ ಮಾಡಲಿದ್ದು ಆ ಕ್ಷಣವನ್ನು ಎದುರು ನೋಡುತ್ತಿರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಅಲ್ಲದೆ ಈ ಇಬ್ಬರೂ ನಾಯಕರು ಭಾರತ ಇಂಡೋನೇಷ್ಯಾ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳ ವೇದಿಕೆಯಲ್ಲಿ ಜಂಟ ಸಂವಾದ ನಡೆಸಲಿದ್ದಾರೆ ನಂತರ ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರ ಸಂಬಂಧ ವ್ಯದ್ವಿಗೆ ಪೂರಕವಾಗುವ ಪಲವಾರು ಒಪ್ಪಂದಗಳಿಗೆ ಸಹಿ ಹಾಕುವ ಸಾಧ್ಯತೆ ಇದೆ ರಕ್ಷಣೆ ಬಾಹ್ವಾಕಾಶ ವಿಜ್ಞಾನ ತಂತ್ರಜ್ಞಾನ ತೀರ ರಕ್ಷಣೆ ವಾಣಿಜ್ಞ ವ್ಯಾಪಾರ ಪ್ರಾದೇಶಿಕ ಸಹಭಾಗಿತ್ವ ಉಗ್ರ ನಿಗ್ರಹ ಸೇರಿ ಹಲವಾರು ಕ್ಷೇತ್ರಗಳಲ್ಲಿ ಭಾರತ ಇಂಡೋನೇಷ್ಟಾ ಪರಸ್ಪರ ಸಹಕಾರ ಸಂಬಂಧ ವೃದ್ದಿಗೆ ಆದ್ದತೆ ನೀಡಿವೆ ನಂತರ ಮೋದಿ ಅವರು ಇಂಡೋನೇಷ್ಟಾದ ಕೆಲವು ಐತಿಹಾಸಿಕ ಸ್ವಳಗಳಗೆ ಭೇಟಿ ನೀಡಲಿದ್ದಾರೆ ಇಂಡೋನೇಷ್ಯಾ ಸ್ವಾತಂತ್ರ್ಯ ಸಮರದಲ್ಲಿ ಹೋರಾಡಿದ ವೀರ ಯೋಧರ ಸ್ಗರಣಾರ್ಥ ನಿರ್ಮಿಸಲಾಗಿರುವ ಕಾಲಿಬಾತ ಹೀರೋಸ್ ಸ್ನಾರಕಕ್ಕೆ ಭೇಟಿ ನೀಡಿ ಪುಷ್ವ ನಮನ ಸಲ್ಲಿಸಲಿದ್ದಾರೆ ಜಕಾರ್ತಾ ಕೇಂದ್ರದಲ್ಲಿ ಭಾರತೀಯ ಸಮುದಾಯವನ್ನು ಉದ್ಲೇಶಿಸಿ ಮೋದಿ ಭಾಷಣ ಮಾಡಲಿದ್ದಾರೆ ನಂತರ ಮೋದಿ ಮತ್ತು ಜೋಕೋವಿಡೋಡೋ ಜಂಟಿಯಾಗಿ ಗಾಳಪಟ ಉತ್ತವಕ್ಕೆ ಚಾಲನೆ ನೀಡಲಿದ್ದಾರೆ ನಂತರ ಮೋದಿ ಅವರು ಅಧ್ಯಕ್ಷೀಯ ಅರಮನೆಯ ಪಕ್ಕದಲ್ಲೇ ಇರುವ ಮೋನಾಸ್ ಸ್ನಾರಕಕ್ಕೂ ಭೇಟ ನೀಡಲಿದ್ದಾರೆ ಜಕಾರ್ತದಲ್ಲಿ ತಮ್ಮ ವಾಸ್ತವ್ಯದ ವೇಳೆ ನರೇಂದ್ರ ಮೋದಿ ಭಾರತೀಯ ಸಮುದಾಯವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಇಂಡೋನೇಷ್ಠಾಕ್ಷೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೊದಲ ಭೇಟಿ ಇದಾಗಿದೆ ಇಂಡೋನೇಷ್ನಾ ಭೇಟಿ ನಂತರ ಮೋದಿ ಅವರು ಮಲೇಷ್ನಾದಲ್ಲಿ ಗುರುವಾರ ಅಲ್ವಕಾಲ ತಂಗಲಿದ್ದು ನೂತನ ಪ್ರಧಾನಿ ಡಾ ಮೊಹತ್ತೀರ್ ಮೊಹಮ್ಗದ್ ಅವರನ್ನು ಅಭಿನಂದಿಸಲಿದ್ದಾರೆ ಶುಕ್ರವಾರ ಪ್ರಧಾನಿ ಸಿಂಗಾಪುರ್ಗೆ ತೆರಳಲಿದ್ದಾರೆ ಸಿಂಗಾಪುರದ ಪ್ರಧಾನಿ ಲೀ ಹಿನ್ ಲೂಂಗ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ

ಪ್ರಧಾನಮಂತ್ರಿಯವರ ಸಿಂಗಾಪುರದ ಭೇಟ ಹಣಕಾಸು ತಂತ್ರಜ್ಞಾನ ಕೌಶಲ್ಯಾಭಿವೃದ್ಧಿ ನಗರ ಯೋಜನೆ ಕೃತಕ ಬುದ್ಧಿಮತ್ತೆ ವಲಯದಲ್ಲಿ ಭಾರತ ಸಿಂಗಾಪುರ ಸಹಭಾಗಿತ್ವ ವೃದ್ಧಿಗೆ ಹೆಚ್ಚನ ಆದ್ಯತೆ ನೀಡಲಾಗಿದೆ

ಕಾನ್ಲುರ ಮೂಲದ ರೊಟೊಮ್ಯಾಕ್ ಸಂಸ್ಟೆಗೆ ಸೇರಿದ ಆಸ್ತಿಯನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ ರೋಟೊಮ್ಲಾಕ್ ಜಾಗತಿಕ ಸಂಸ್ಥೆ ಹಾಗೂ ಅದರ ನಿರ್ದೇಶಕರ ಕಚೇರಿಗಳ ಮೇಲೆ ದಾಳಿ ನಡೆಸಲಾಗಿದೆ ಕಾನ್ಪುರ ಡೆಹರಾಡೂನ್ ಅಹಮದಾಬಾದ್ ಗಾಂಧಿನಗರ ಮುಂಬೈನಲ್ಲಿರುವ ಆಸ್ತಿಪಾಸ್ತಿಯನ್ನು ವಶಪಡಿಸಿಕೊಳ್ಳಲಾಗಿದೆ

ರೊಟೊಮ್ಲಾಕ್ ಪೆನ್ ಕಂಪನಿಯ ಮಾಲೀಕ ವಿಕ್ರಮ್ ಕೊಠಾರಿ ಪತ್ನಿ ಸಾಧನಾ ಪುತ್ರ ರಾಹುಲ್ ಮತ್ತು ಇವರಿಗೆ ಅಕ್ರಮವಾಗಿ ಸಾಲ ನೀಡಿದ ಬ್ಲಾಂಕ್ ಆಫ್ ಬರೋಡಾದ ಕೆಲವು ಅಧಿಕಾರಿಗಳ ವಿರುದ್ದ ವಿದೇಶಿ ವಿನಿಮಯ ಉಲ್ಲಂಘನೆ ಹಾಗೂ ಕಾಳಧನ ಸ್ತ್ರಮ ನಿಯಂತ್ರಣ ಕಾಯಿದೆಯಡಿ ಪ್ರಕರಣ ದಾಖಲಿಸಲಾಗಿದೆ

ಮರುಮತದಾನ ನಡೆಯುವ ಮತಗಟ್ಟೆಗಳಿಗೆ ಚುನಾವಣಾ ಸಿಬ್ಲಂದಿಯನ್ನು ರವಾನಿಸಲಾಗಿದೆ ಮರುಮತದಾನ ನಡೆಯುವ ಮತಗಟ್ಟೆಗಳಿಗೆ ವ್ಯಾಪಕ ಭದ್ರತಾ ವ್ಯವಸ್ಠೆಯನ್ನು ಕೈಗೊಳ್ಳಲಾಗಿದೆ ಮತಗಟ್ಟೆಯಲ್ಲಿ ಅಳವಡಿಸಲಾಗಿರುವ ವಿದ್ಯುನ್ನಾನ ಮತಯಂತ್ರಗಳಲ್ಲಿ ತಾಂತ್ರಿಕ ದೋಷ ಕಂಡುಬಂದರೆ ಅವುಗಳನ್ನು ಬದಲಾಯಿಸಲೂ ಕ್ರಮ ಕೈಗೊಳ್ಳಲಾಗಿದೆ ಕರ್ನಾಟಕದ ಬೆಂಗಳೂರಿನ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಸೇರಿ ಸೋಮವಾರ ಹಲವು ಕ್ಷೇತ್ರಗಳಲ್ಲಿ ನಡೆದ ಮರು ಚುನಾವಣೆಯ ಮತ ಎಣಿಕೆ ನಾಳೆ ನಡೆಯಲಿದೆ ದೇಶದ ಬಹುತೇಕ ಕಡೆ ರೈಲ್ವೆ ಮಾರ್ಗಗಳ ಉನ್ನತೀಕರಣ ನಡೆಯುತ್ತಿದ್ದು ಕೆಲವು ಮಾರ್ಗಗಳಲ್ಲಿ ರೈಲು ಸಂಚಾರ ವಿಳಂಬವಾಗುವ ಅಥವಾ ಕೆಲವು ರೈಲು ಸಂಚಾರ ರದ್ದಾಗುವ ಸಾಧ್ಯತೆ ಇದೆ ಹೀಗಾಗಿ ಪ್ರಯಾಣಿಕರು ಸಹಕರಿಸಬೇಕು ಎಂದು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಮನವಿ ಮಾಡಿದ್ದಾರೆ ಈ ಸಂಬಂಧ ಟ್ವೀಟ್ ಸಂದೇಶ ನೀಡಿರುವ ಪಿಯೂಷ್ ಗೋಯಲ್ ಭದ್ರತೆ ದೃಷ್ಟಿಯಿಂದ ಹಲವಾರು ಬದಲಾವಣೆಗಳನ್ನು ಮಾಡಲಾಗುತ್ತಿದೆ ರೈಲ್ವೆ ಹಳಗಳ ದುರಸ್ತಿ ಕಾರ್ಯವನ್ನೂ ಕೈಗೊಳ್ಳಲಾಗಿದೆ ಉನ್ನತೀಕರಣಕ್ಕೆ ಆದ್ದತೆ ನೀಡಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ ಈ ಸಂಬಂಧ ಒಂದು ನಿಮಿಷದ ವೀಡಿಯೋವನ್ನು ತಮ್ನ ಟ್ವೀಟರ್ ಸಂದೇತದಲ್ಲಿ ಪಿಯೂಷ್ ಗೋಯಲ್ ಹಾಕಿದ್ದಾರೆ ಮುಂಗಾರು ಪೂರ್ವ ಮಳೆಗೆ ಮಂಗಳೂರು ನಗರ ಸಹಿತ ಕರಾವಳಿಯ ವಿವಿಧ ಪ್ರದೇಶಗಳು ಅಕ್ಷರಶಃ ತತ್ತರಿಖ ಹೋಗಿವೆ

ಮಳೆಯ ಹಿನ್ನೆಲೆಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ

ಶಿಕ್ಷಣ ಎನ್ನುವುದು ಕ್ರಿಯಾಶೀಲತೆ ವೃತ್ತಿ ಬದುಕಿನ ಉನ್ನತಿಗೆ ಹಾಗೂ ವಿದ್ಯಾರ್ಥಿಗಳ ಸ್ವತಂತ್ರ ಚಿಂತನೆಗೆ ಪೂರಕವಾಗಿರಬೇಕು ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ತಿಳಿಸಿದ್ದಾರೆ ಗುಜರಾತ್ನ ಸೂರತ್ನಲ್ಲಿ ವೀರ್ನರ್ಮದಾ ದಕ್ಷಿಣ ಗುಜರಾತ್ ವಿಶ್ವವಿದ್ಯಾಲಯದ ಫಟಕೋತ್ಸವದಲ್ಲಿ ರಾಮನಾಥ್ ಕೋವಿಂದ್ ಭಾಷಣ ಮಾಡಿದರು ಛತ್ತೀಸ್ಫಡ್ನ ರಾಜನಂದನ್ಗಾಂವ್ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು ನಿನ್ನೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಮಾವೋವಾದಿ ಮುಖಂಡ ಸೇರಿದಂತೆ ಮೂವರು ಹತರಾಗಿದ್ದಾರೆ ಜಿಲ್ಲಾ ಮೊಲೀಸ್ ತಂಡ ಚಂದಿಯಾದೋಂಗ್ರಿ ಅರಣ್ಣದಲ್ಲಿ ಶೋಧ ಕಾರ್ತ ನಡೆಸುತ್ತಿದ್ದ ಸಂದರ್ಭದಲ್ಲಿ ಅಲ್ಲಿಯೇ ಅಡಗಿದ್ದ ಮಾವೋವಾದಿಗಳು ಭದ್ರತಾ ಸಿಬ್ಲಂದಿ ಮೇಲೆ ದಾಳ ನಡೆಸಿದರು ಈ ಸಂದರ್ಭ ಪ್ರತ್ಯತ್ತರವಾಗಿ ಗುಂಡಿನ ದಾಳಿ ನಡೆಸಿದ ಭದ್ರತಾ ಸಿಬ್ಬಂದಿ ಒಂದು ರೈಫಲ್ ನಾಡಪಿಸ್ತೂಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಹತರಾದ ಮಾವೋವಾದಿ ಮುಖಂಡನ ಬಗ್ಗೆ ಮಾಹಿತಿ ನೀಡಿದರೆ ಐದು ಲಕ್ಷ ರೂಪಾಯಿಗಳ ಬಹುಮಾನ ಫೋಷಿಸಲಾಗಿತ್ತು ರಾಷ್ಟ ರಾಜಧಾನಿ ನವದೆಹಲಿಯ ಮಾಳವಿಯಾ ನಗರದಲ್ಲಿರುವ ರಾಸಾಯನಿಕ ಮತ್ತು ರಬ್ಬರ್ ಗೋದಾಮಿನಲ್ಲಿ ನಿನ್ನೆ ಸಂಜೆ ಬೆಂಕಿ ಅವಫಡ ಸಂಭವಿಸಿದೆ ಮೊದಲಿಗೆ ಟ್ರಕ್ನಲ್ಲಿ ಕಾಣಿಸಿಕೊಂಡ ಬೆಂಕಿ ನಂತರ ರಬ್ಬರ್ ಗೋದಾಮಿಗೆ ತಗುಲಿದೆ ಗಾಯಗೊಂಡವರ ಬಗ್ಗೆ ಯಾವುದೇ ವರದಿಯಾಗಿಲ್ಲ ಹಾಗೂ ಪರಿಸ್ಥಿತಿ ಸಂಪೂರ್ಣ ನಿಯಂತ್ರಣದಲ್ಲಿದೆ ಎಂದು ದೆಹಲಿ ಅಗ್ನಿಶಾಮಕ ದಳದ ಅಧಿಕಾರಿಗಳು ತಿಳಿಸಿದ್ದಾರೆ

ಗಡಿ ನಿಯಂತ್ರಣ ರೇಬೆ ಹಾಗೂ ಅಂತಾರಾಷ್ಟೀಯ ಗಡಿ ರೇಬೆಯ ಬಳಿ ಪದೇಪದೆ ಕದನ ವಿರಾಮ ಉಲ್ಲಂಘನೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಭಾರತ ಪಾಕಿಸ್ತಾನ ಪರಿಸ್ಥಿತಿಯ ಕುರಿತು ಸಮಾಲೋಚನೆ ನಡೆಸಿತು ನಿನ್ನೆ ಸಂಜೆ ಉಭಯ ರಾಷ್ಟಗಳ ಮಿಲಿಟರಿ ಕಾರ್ಯಾಚರಣೆಗಳ ನಿರ್ದೇಶಕರು ಡಿಜಿಎಂಒ ಹಾಟ್ಲೈನ್ ಸಂಪರ್ಕದ ಮೂಲಕ ಮಾತುಕತೆ ನಡೆಸಿದ್ದಾರೆ

ಪಾಕ್ ಡಿಜಿಎಂಒ ಪಾಟ್ಲೈನ್ ಸಂಪರ್ಕ ಮೂಲಕ ಮಾತುಕತೆಗೆ ವ್ಯವಸ್ಥೆ ಕೈಗೊಂಡಿತ್ತು ಕದನ ವಿರಾಮ ಉಲ್ಲಂಘಿಸಿದಲ್ಲಿ ಅದನ್ನು ತಕ್ಷಣವೇ ತಡೆಯಲು ತ್ರಮ ಮತ್ತು ಹಾಟ್ಲೈನ್ ಸಂಪರ್ಕ ಗಡಿಯಲ್ಲಿ ಧ್ವಜ ಸಭೆ ನಡೆಸುವ ಕುರಿತು ತೀರ್ಮಾನಿಸಿದ್ದಾರೆ ಪ್ರಸ್ತುತ ಗಡಿಯಲ್ಲಿನ ಪರಿಸ್ಥಿತಿಯನ್ನು ಉಭಯ ದೇಶಗಳ ಡಿಜಿಎಂಒಗಳು ಅವಲೋಕಿಸಿದ್ದು ನಾಗರಿಕರು ಮತ್ತು ಸೇನೆಯ ಮಧ್ಯೆ ಸಂಘರ್ಷ ತಡೆಯುವುದು ಹಾಗೂ ಶಾಂತಿಯುತ ಜೀವನಕ್ಕೆ ಅವಕಾಶ ಮಾಡಿಕೊಡುವುದಕ್ಕೆ ಸಮ್ಮತಿಸಿದ್ದಾರೆ ಕಳೆದ ಏಪ್ರಿಲ್ನಲ್ಲಿ ಪಾಕ್ ಮನವಿಯ ಮೇರೆಗೆ ಡಿಜಿಎಂಬ ಮಟ್ಟದ ಮಾತುಕತೆ ನಡೆದಿತ್ತಾದರೂ ಕದನ ವಿರಾಮಕ್ಕೆ ಸಂಬಂಧಿಸಿ ಯಾವುದೇ ಪ್ರಮುಖ ನಿರ್ಧಾರ ಕೈಗೊಂಡಿರಲಿಲ್ಲ ಕೇರಳದಲ್ಲಿ ನಿಫಾ ವೈರಾಣು ಸೋಂಕು ಹೆಚ್ಚಾಗಿದೆ

ಕೇರಳ ಸೇರಿದಂತೆ ದಕ್ಷಿಣ ಭಾರತದ ಹಲವಾರು ರಾಜ್ಯಗಳಿಂದ ಯುಎಇಗೆ ಹಣ್ಣು ಮತ್ತು ತರಕಾರಿಗಳು ರಘ್ತು ಆಗುತ್ತಿತ್ತು ನಿಘಾ ವೈರಾಣು ಸೋಂಕು ಹಿನ್ನೆಲೆಯಲ್ಲಿ ಕೇರಳದಿಂದ ಈ ಸರಕುಗಳ ಆಮದಿಗೆ ಯುಎಇ ತಾತ್ಕಾಲಿಕ ನಿಷೇಧ ಹೇರಿದೆ ಈ ಕುರಿತು ಅಲ್ಲಿನ ಪರಿಸರ ಮತ್ತು ಜಾಗತಿಕ ತಾಪಮಾನ ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ವೆಬ್ಸೈಟ್ನಲ್ಲಿನ ಮಾಹಿತಯನ್ನಾಧರಿಸಿ ಈ ನಿಷೇಧ ಹೇರಲಾಗಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಲಾಗಿದೆ

ಕಳೆದ ರಾತ್ರಿ ನಾಲ್ಕು ಫಿರಂಗಿ ರಾಕೆಟ್ಗಳು ನಡೆಸಿದ ದಾಳಿ ಹೆಲ್ಮಂಡ್ ಪ್ರಾಂತ್ಯದ ಆಜೆಯವರೆಗೂ ಪರಿಣಾಮ ಬೀರಿತು ಎಂದು ಲೆಪ್ಟಿನೆಂಟ್ ಕರ್ನಲ್ ಮಾರ್ಟಿನ್ ಓ ಡೋನಲ್ ತಿಳಿಸಿದ್ದಾರೆ

ಪ್ಕಾರಿಸ್ನಲ್ಲಿ ನಡೆಯುತ್ತಿರುವ ಋತುವಿನ ಎರಡನೇ ಗ್ರ್ಯಾನ್ಸ್ಲಾಮ್ ಫ್ರೆಂಚ್ಓಪನ್ ಟೆನಿಸ್ ಟೂರ್ನಿಯಲ್ಲಿ ರೋಹನ್ ಬೋಪಣ್ಣ ಹಾಗೂ ಎಡ್ವರ್ಡ್ ರಾಜರ್ ವ್ಯಾಸಲಿನ್ ಪುರುಷರ ಡಬಲ್ಸ್ ವಿಭಾಗದ ಎರಡನೇ ಸುತ್ತು ಪ್ರವೇಶಿಸಿದ್ದಾರೆ

ಇಂದು ನಡೆಯುವ ಮತ್ತೊಂದು ಪ್ರಥಮ ಸುತ್ತಿನಲ್ಲಿ ಯೂಕಿ ಬಾಂಬ್ರಿ ಹಾಗೂ ದಿವಿಜ್ ಶರಣ್ ಜೋಡಿ ಭಾರತ ಫ್ರೆಂಚ್ ಜೋಡಿಯಾದ ಪುರವ್ ರಾಜಾ ಮತ್ತು ಫ್ವಿಬ್ರಿಸ್ ಮಾರ್ಟನ್ ಅವರನ್ನು ಎದುರಿಸಲಿದೆ